ಕಾನೂನಾತ್ಸಕ ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರ ಮಾತ್ರ ರಾಮಮಂದಿರ ಕುರಿತ ಸುಗ್ರಿವಾಜ್ಞೆ ಬಗ್ಗೆ ಪರಿಶೀಲನೆ ಪ್ರಧಾನಮಂತ್ರಿ ಸ್ಪಷ್ಟನೆ

ಸುದ್ದಿ ಸಂಸ್ಥೆಗೆ ನೀಡಿರುವ ಸಂದರ್ಶನದಲ್ಲಿ ಅವರು ಕಾಂಗ್ರೆಸ್ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಸ್ಕಷ್ಟಿಸಿರುವ ಅಡೆತಡೆಗಳಿಂದಾಗಿ ತೀರ್ಮ ತ್ವರಿತವಾಗಿ ಹೊರ ಬೀಳಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳದ್ದಾರೆ ಆಯೋಧ್ವೆಯಲ್ಲಿ ರಾಮಮಂದಿರ ನಿರ್ಮಿಸಲು ಸುಗ್ರಿವಾಜ್ಞೆ ತರಲಾಗುವುದೇ ಎಂಬ ಪ್ರಕ್ಷೆಗೆ ಉತ್ತರಿಸಿದ ಪ್ರಧಾನಮಂತ್ರಿ ಕಾನೂನಾತ್ಸಕ ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರವಷ್ಷೇ ಈ ವಿಷಯದ ಬಗ್ಗೆ ನಿರ್ಧಾರ ಕೈಗೊಳ್ಳಲು ಸಾಧ್ವ ಎಂದು ಉತ್ತರಿಸಿದ್ದಾರೆ

ದಾಳಿಯ ದಿನಾಂಕಗಳನ್ನು ಎರಡು ಬಾರಿ ಬದಲಿಸಲಾಗಿತ್ತು ಎಂದರು ಸರ್ಜಿಕಲ್ ದಾಳಿಗಳನ್ನು ಪ್ರತಿಪಕ್ಷಗಳು ಪ್ರತ್ನಿಸುತ್ತಿರುವುದು ದುರದೃಷ್ಟಕರ ಎಂದು ಪ್ರಧಾನಮಂತ್ರಿ ವಿಷಾದ ವ್ಯಕ್ಷಪಡಿಸಿದರು

ವಿ ಟೈರ್ ಪವರ್ ಬ್ವಾಂಕ್ಗಳ ಲಿಥಿಯಂ ಬ್ಯಾಟರಿ ಯಾತ್ರಾ ಸ್ವಳಗಳಗೆ ವಿಮಾನ ಪ್ರಯಾಣ ಗೇರ್ ಬಾಕ್ಸ್ ವಿಡಿಯೊ ಗೇಮ್ ಡಿಜಿಟಲ್ ಕ್ಯಾಮೆರಾ ವಿಡಿಯೊ ರೆಕಾರ್ಡರ್ ದಿವ್ಣಾಂಗರಿಗೆ ಬೇಕಾಗುವ ಸಾಧನಗಳು ಮ್ಯೂಸಿಕ್ ಬುಕ್ ಸೋಲಾರ್ ಪವರ್ ಸೌರ ವಿದ್ಯುತ್ ಉತ್ಪಾದನಾ ಫಟಕ ನವೀಕೃತ ಮೂಲದ ಇಂಧನ ಬಳಕೆಯ ಸಾಧನಗಳು ಸರಕು ಸಾಗಣೆಯ ವಾಹನಗಳ ವಿಮೆ ಪ್ರೀಮಿಯಂ ಜನ್ ಧನ್ ಯೋಜನೆಯಡಿ ಬ್ಲಾಂಕುಗಳಲ್ಲಿ ಮೂಲ ಉಳಿತಾಯ ಖಾತೆ ಕೇವಣೆಗಳನ್ನು ಕುರಿತ ಸೇವೆಗಳು ಅಗ್ಗವಾಗಲಿವೆ ಅಮೃತಶಿಲೆ ನೈಸರ್ಗಿಕ ಶಿಲೆಗಳು ವಾಕಿಂಗ್ ಸ್ಟಿಕ್ ಹಾರುಬೂದಿಯಿಂದ ತಯಾರಿಸುವ ಇಟ್ಟಗೆಗಳ ಮೇಲೆಯೂ ತೆರಿಗೆಯನ್ನು ಶೇ

ಇವುಗಳ ದರ ಇಳಿಕೆಯಾಗಲಿದೆ

ಒಂದು ನೂರು ರೂಪಾಯಿಗಿಂತ ಹೆಚ್ಚಿನ ದರದ ಟಿಕೆಟ್ ಮೇಲೆ ಶೇ

ಕಳೆದ ಅಕ್ಲೋಬರ್ ಅಂತ್ಲದಲ್ಲಿ ತೆರಿಗೆ ಸಂಗ್ರಹ ಒಂದು ಲಕ್ಷ ಕೋಟ ರೂಪಾಯಿ ದಾಟತ್ತು ಎಂದು ಹಣಕಾಸು ಸಚಿವಾಲಯ ಬಿಡುಗಡೆ ಮಾಡಿರುವ ಹೇಳಿಕೆ ತಿಳಿಸಿದೆ

ಭಾರತೀಯ ಸ್ಸೇಟ್ ಬ್ಲಾಂಕ್ ಮಾರಾಟ ಮಾಡುವ ಅಧಿಕಾರ ಹೊಂದಿದ್ದು

ರಾಜಕೀಯ ಪಕ್ಷಗಳಿಗೆ ನೀಡುವ ದೇಣಿಗೆಯಲ್ಲಿ ಪಾರದರ್ಶಕತೆ ತರುವ ಉದ್ದೇಶದಿಂದ ನಗದು ದೇಣಿಗೆಯ ಬದಲು ಈ ಬಾಂಡ್ಗಳನ್ನು ಜಾರಿಗೆ ತರಲಾಗಿದೆ

ಕಳೆದ ವರ್ಷ ಜನವರಿಯಲ್ಲಿ ಚುನಾವಣಾ ಬಾಂಡ್ ಯೋಜನೆಯ ಬಗ್ಗೆ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿತ್ತು

ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಪಕ್ಷದ ನಾಯಕಿ ಕೇಂದ್ರ ಸಚಿವೆ ಸ್ಮತಿ ಇರಾನಿ ಅಮಿತ್ಷಾ ಅವರನ್ನು ನ್ಯಾಯಾಲಯ ಆರೋಪ ಮುಕ್ತಗೊಳಿಸಿದೆ

ಅಮಿತ್ ಷಾ ವಿರುದ್ಧ ಕಾಂಗ್ರೆಸ್ ನಡೆಸಿದ್ದ ಸಂಚಿಗೆ ನ್ಯಾಯಾಲಯದ ತೀರ್ಪು ಒಂದು ಉದಾಹರಣೆಯಾಗಿದೆ ಎಂದು ತಿಳಿಸಿದ್ದಾರೆ

ನ್ಯಾಯಮೂರ್ತಿಗಳು ಪ್ರಮಾಣವಚನ ಸ್ವೀಕರಿಸುವುದರೊಂದಿಗೆ ತೆಲಂಗಾಣ ಹೈಕೋರ್ಟ್ ಸ್ಯಾಪನೆಗೊಂಡಿದೆ ತೆಲಂಗಾಣ ಹೈಕೋರ್ಟ್ನ ಮುಖ್ಯನ್ಕಾಯಮೂರ್ತಿಯಾಗಿ ಜಸ್ವೀಸ್ ಟಿ

ಎನ್ ರಾಧಾಕೃಷ್ಣನ್ ಇಂದು ಬೆಳಿಗ್ಗೆ ಪ್ರಮಾಣ ವಚನ ಸ್ವೀಕರಿಸಿದರು ತೆಲಂಗಾಣ ಮತ್ತು ಆಂಧ್ರಪ್ರದೇಶ ರಾಜ್ಯಪಾಲ ಇ

ನರಸಿಂಹನ್ ಪ್ರಮಾಣವಚನ ಭೋದಿಸಿದರು

ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಸುಧೀರ್ ಭಾರ್ಗವ ಇಂದು ಪ್ರಮಾಣವಚನ ಸ್ವೀಕರಿಸಿದರು ರಾಷ್ಟಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಭಾರ್ಗವ ಅವರಿಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅಧಿಕಾರದ ಪ್ರಮಾಣವಚನ ಭೋದಿಸಿದರು

ಒಪ್ಪಂದದಂತೆ ಪ್ರತಿ ವರ್ಷದ ಜನವರಿ ಮೊದಲ ದಿನದಂದು ಉಭಯ ದೇಶಗಳು ತಮ್ನ ಬಳಿ ಇರುವ ಪರಮಾಣು ಸ್ಥಾವರಗಳು ಹಾಗೂ ಇತರ ಸೌಲಭ್ಯಗಳ ವಿವರಗಳನ್ನು ವಿನಿಮಯ ಮಾಡಿಕೊಳ್ದಬೇಕಾಗಿದೆ

ಇವರೆಲ್ಲ ಭಾರತೀಯರು ಅಥವಾ ಭಾರತೀಯರಾಗಿರಬಹುದು ಎಂದು ಹೇಳಲಾಗಿದೆ

ನಿಧನವನ್ನು ಅವರ ಪುತ್ರ ಸರ್ಫರಾಜ್ ದೃಢಪಡಿಸಿದ್ದಾರೆ ಅನಾರೋಗ್ಲದ ಹಿನ್ನೆಲೆಯಲ್ಲಿ ಅವರನ್ನು ಕೆನಡಾದ ಅಸ್ಪತ್ರೆಯೊಂದಕ್ಕೆ ದಾಖಲಿಸಲಾಗಿತ್ತು ಎಂದು ಸರ್ಫರಾಜ್ ಮಾಹಿತಿ ನೀಡಿದ್ದಾರೆ

ಹಿರಿಯ ನಟ ಹಾಗೂ ಚಿತ್ರ ಸಾಹಿತಿ ಖಾದರ್ ಖಾನ್ ನಿಧನಕ್ಕೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೀವ್ರ ಸಂತಾಪ ಸೂಚಿಸಿದ್ದಾರೆ

ಪ್ರಾಂತ್ಲದ ಅಚಿನ್ ಜಿಲ್ಲೆಯಲ್ಲಿ ಅಡಗಿರುವ ಇಸ್ಲಾಮಿಕ್ ಸ್ಪೇಟ್ ಉಗ್ರರ ಮೇಲೆ ವಿಶೇಷ ಪಡೆಗಳು ದಾಳಿ ನಡೆಸಿದವು ಎಂದು ಪ್ರಾಂತೀಯ ಮಂಡಳ ಸದಸ್ಯ ಅಜ್ಜಲ್ ಓಮರ್ ಹೇಳಿದ್ದಾರೆ ವಿಶೇಷ ಪಡೆಗಳಿಗೆ ಹೆಲಿಕಾಪ್ಟರ್ ಗನ್ಶಿಪ್ಗಳು ಬೆಂಬಲವಾಗಿ ಕಾರ್ಯನಿರ್ವಹಿಸಿದ್ದವು ನಂಗ್ರಹಾರ್ ಪ್ರಾಂತ್ಲ ಐಎಸ್ ಉಗ್ರರ ಪ್ರಬಲ ನೆಲೆಯಾಗಿದ್ದು ಪತ್ಲೆಯಾದವರಲ್ಲಿ ಇಬ್ಲರು ಸ್ವಳೀಯ ಐಎಸ್ ನಾಯಕರು ಸೇರಿದ್ದಾರೆ

ದಾಳಿ ನಡೆದ ಪ್ರದೇಶ ದೂರದ ಅಂಚಿನಲ್ಲಿರುವ ಕಾರಣ ಫರ್ಷಣೆ ನಡೆದ ವರದಿಗಳನ್ನು ಸ್ವತಂತ್ರ್ಯವಾಗಿ ತನಿಖೆ ನಡೆಸುವುದು ಅಸಾಧ್ಯ ಎಂದು ಹೇಳಲಾಗಿದೆ

ದಾಳಿಗಳ ಹೊಣೆಯನ್ನು ತಾಲಿಬಾನ್ ತನ್ನದೆಂದು ಹೇಳಿಕೊಂಡಿದೆ ಪೆಟ್ರೋಲಿಯಂ ರಫ್ತು ದೇಶಗಳ ಸಂಘಟನೆ ಒಪೆಕ್ನ ತನ್ನ ಸದಸ್ಯತ್ವವನ್ನು ಕತಾರ್ ಇಂದು ಅಧಿಕೃತವಾಗಿ ರದ್ದುಪಡಿಸಿಕೊಂಡಿದೆ ತನ್ನ ದ್ವವೀಕೃತ ನೈಸರ್ಗಿಕ ಅನಿಲ ಉತ್ಪಾದನೆಗೆ ಹೆಚ್ಚಿನ ಗಮನ ಕೊಡಬೇಕಾಗಿರುವ ಕಾರಣ ಸಂಘಟನೆಯಿಂದ ದೂರ ಸರಿಯುವ ನಿರ್ಧಾರವನ್ನು ಕತಾರ್ ಕಳೆದ ಡಿಸೆಂಬರ್ನಲ್ಲಿ ಅಧಿಕೃತ ಸೂಚನೆಯನ್ನು ರವಾನಿಸಿತ್ತು ಪರ್ತಿಯ ಕೊಲ್ಲಿ ರಾಷ್ಟಗಳು ಹಾಗೂ ಹಲವು ಅರಬ್ ರಾಷ್ಟಗಳು ತನ್ನ ವಿರುದ್ದ ರಾಜತಾಂತ್ರಿಕ ಮತ್ತು ಆರ್ಥಿಕ ದಿಗ್ಗಂಧನಕ್ಕೆ ಮುಂದಾಗುತ್ತಿವೆ ಎಂಬ ವರದಿಗಳ ನಡುವೆಯೇ ಕತಾರ್ ಈ ನಿರ್ಧಾರ ಪ್ರಕಟಿಸಿದೆ ಕತಾರ್ ಭಯೋತ್ಪಾದನೆಯನ್ನು ದೆಂಬಲಿಸಿ ತಮ್ಮ ದೇಶಗಳ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ನಡೆಸುತ್ತಿದೆ ಎಂದು ಈ ರಾಷ್ಲಗಳು ಆರೋಪಿಸಿವೆ